ಕೇಂದ್ರಗಳು ಮತ್ತು ಜಿಮ್ಗಳ ಪುನಾರಾರಂಭಕ್ಕೆ ವಿಸ್ತತ ಮಾರ್ಗಸೂಚಿ ಬಿದುಗಡೆ ದೇಶದಲ್ಲಿ ಕ್ರಿಕೆಟ್ ಚಟುವಟಿಕೆ ಆರಂಭಕ್ಕೆ ಬಿಸಿಸಿಐ ಸಮ್ಮತಿ ರಾಜ್ಯ ಸರ್ಕಾರಗಳಿಂದ ು

ಅಪ್ಪಾನಿಸ್ತಾನದ ಅಧ್ಯಕ್ಷ ಡಾ ಅಶ್ರಫ್ ಫನಿ ಅವರೊಂದಿಗೆ ಪ್ರಧಾನಮಂತ್ರಿ ಇಂದು ದೂರವಾಣಿ ಸಂಭಾಷಣೆ ನಡೆಸಿದರು

ಅಪ್ಪಾನಿಸ್ತಾನದ ಅಗತ್ಯವನ್ನು ಪರಿಗಣಿಸಿ ಸಕಾಲಕ್ಷೆ ಆಹಾರ ಮತ್ತು ವೈದ್ಯಕೀಯ ನೆರವು ನೀಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಫನಿ ಕ್ವತಜ್ಞತೆ ಸಲ್ಲಿಸಿದರು ಈ ವಲಯದಲ್ಲಿನ ಭದ್ರತಾ ಪರಿಸ್ತಿತಿ ಮತ್ತು ಇತರ ಕ್ಷೇತ್ರಗಳಲ್ಲಿ ಪರಸ್ಸರ ದ್ವಿಪಕ್ಷೀಯ ಆಸಕ್ತಿ ಕುರಿತಂತೆ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು

ಸೋಮಾನಿ ಉದ್ದೇಶಿತ ಪ್ರಯೋಗಗಳಿಗೆ ಸಮ್ಮತಿ ವ್ಯಕ್ತಪದಿಸಿದರು ಪ್ರಸ್ತುತ ಆಕ್ಸ್ಫರ್ಡ್ ಲಸಿಕೆಯ ಎರಡು ಮತ್ತು ಮೂರನೇ ಹಂತದ ಪ್ರಯೋಗಗಳು ಬ್ರಿಟನ್ನಲ್ಲಿ ನಡೆಯುತ್ತಿವೆ ಇದಲ್ಲದೇ ಭೈಜಿಲ್ನಲ್ಲಿ ಮೂರನೇ ಹಂತದಲ್ಲಿ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಮತ್ತು ಎರಡನೇ ಹಂತದಲ್ಲಿ ಮಾನವರ ಮೇಲೆ ಲಸಿಕೆ ಪ್ರಯೋಗಿಸಲಾಗುತ್ತಿದೆ

ಇದರಲ್ಲಿ ಏಳು ದಿನಗಳ ಕಾಲ ಪಾವತಿ ಆಧಾರದ ಮೇಲೆ ಸಾಂಸ್ಡಿಕ ಕ್ವಾರಂಟೈನ್ನಲ್ಲಿ ಇರಬೇಕು ಉಳಿದ ಏಳು ದಿನಗಳ ಕಾಲ ಗೃಹ ವಾಸ್ತವ್ಯದಲ್ಲಿ ಸ್ವಯಂ ಆರೋಗ್ಯ ನಿಗಾ ವ್ಯವಸ್ಥೆಯಲ್ಲಿ ಇರುವುದಾಗಿ ಘೋಷಿಸಿಕೊಳ್ಳಬೇಕು

ಕೊರೋನಾ ವೈರಾಣು ಸೋಂಕು ಹರಡದಂತೆ ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಆರೋಗ್ಯ ಸೇವೆಗಳ ಮಹಾ ನಿರ್ದೇಶಕರು ವಿಸ್ಪತ ಮಾರ್ಗಸೂಚಿ ಬಿಡುಗಡೆ ಮಾಡಿದರು ಯೋಗ ಕೇಂದ್ರಗಳು ಮತ್ತು ಜಿಮ್ಗಳಲ್ಲಿ ಸಿಬ್ಸಂದಿ ಸದಸ್ಯರ ನಡುವೆ ಸಾಧ್ಯವಾದಷ್ಟು ಹೆಚ್ಚು ಅಂತರವನ್ನು ಪಾಲಿಸಬೇಕು ತರಬೇತು ದಾರರು ಸದಸ್ಯರಿಂದ ದೂರವಿದ್ದು ಸೂಚನೆಗಳನ್ನು ನೀಡಬೇಕು ಎಂದು ಸೂಚಿಸಲಾಗಿದೆ

ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ರಾಮರಾಜ್ಯದ ರಾಜಧಾನಿ ಓರ್ಚಾದಲ್ಲಿ ಉತ್ಪಹಾದ ವಾತಾವರಣ ಕಂಡು ಬರುತ್ತಿದೆ ರಾಮರಾಜ್ಯದ ಮಣ್ಣು ಹಾಗೂ ಬೆಟ್ವಾ ನದಿಯ ಪವಿತ್ರ ಜಲವನ್ನು ಓರ್ಚಾದಿಂದ ಅಯೋಧ್ಯೆಗೆ ಕಳುಹಿಸಿಕೊಡಲಾಗಿದೆ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮಧ್ಯಪ್ರದೇಶದ ದೇವಾಲಯಗಳು ಹಾಗೂ ಮನೆಗಳನ್ನು ಸಿಂಗರಿಸುವಂತೆ ಜನತೆಗೆ ಮನವಿ ಮಾಡಿದ್ದಾರೆ ದೇಶದ ವಿವಿಧೆಡೆಯ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳು ರಾಷ್ಕೀಯ ಮಹತ್ಸದ ಸ್ಥಳಗಳ ಪವಿತ್ರ ಮಣ್ಣು ಹಾಗೂ ನದಿಗಳ ಪವಿತ್ರ ಜಲ ಕುಂಭಗಳನ್ನು ಅಯೋಧ್ಯೆಗೆ ತಲುಪಿಸಲಾಗುತ್ತಿದೆ ಇದರೊಂದಿಗೆ ರಾಷ್ತ್ರದ ಹೆಮ್ಮೆಯ ನಾಯಕರಾದ ಚಂದ್ರಶೇಖರ್ ಆಜಾದ್ ಬಿರ್ಸಾ ಮುಂಡಾ ಅವರ ಜನ್ಮ ಭೂಮಿಯ ಮಣ್ಣು ಶೇಖರಿಸಿರುವ ಕುಂಭಗಳು ಸಹ ಅಯೋಧ್ಯೆ ತೆಲುಪಿವೆ ಸಹೋದರತ್ವದ ಸಂಕೇತವಾದ ರಕ್ಷಾಬಂಧನದ ಅಂಗವಾಗಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಉಪರಾಷ್ಟ್ವಪತಿ ವೆಂಕಯ್ಯನಾಯ್ದು ನಾಡಿನ ಜನತೆಗೆ ಶುಭಾಶಯ ಕೋರಿದ್ದಾರೆ ರಾಖಿಯಂದು ಸಹೋದರಿಯರು ಪವಿತ್ರ ಪ್ರೀತಿ ನಂಬಿಕೆಯ ಸಂಕೇತವಾದ ರಕ್ಷಾ ಮಣಿಕಟ್ಟನ್ನು ತನ್ನ ಸಹೋದರರ ಕೈಗಳಿಗೆ ಕಟ್ಟುವುದು ವಾದಿಕೆ ಸ್ತೀಯರನ್ನು ಗೌರವಿಸುವುದು ಅವರ ಭಾವನೆಗಳನ್ನು ಬಲಗೊಳಿಸುವುದು ಈ ಹಬ್ಬದ ವಿಶೇಷ ಮಹಿಳೆಯರ ಘನತೆಯನ್ನು ಗೌರವಿಸಲು ಎಲ್ಲರೂ ಪ್ರತಿಜ್ಞೆ ಸ್ವೀಕರಿಸಿ ಎಂದು ಕರೆ ನೀಡಿರುವ ರಾಮನಾಥ್ ಕೋವಿಂದ್ ಇದರಿಂದ ರಾಷ್ಟ್ ಹಾಗೂ ಸಮಾಜಕ್ಕೆ ಮಹಿಳೆಯರ ಕೊಡುಗೆ ಇನ್ನಷ್ಟು ಉತ್ತಮವಾಗಿರುತ್ತದೆ ಎಂದು ಹೇಳಿದ್ದಾರೆ ಉಪರಾಷ್ಕ ಪತಿ ವೆಂಕಯ್ಯನಾಯ್ತು ಅವರು ಭಾರತ ಸೇರಿದಂತೆ ವಿಶ್ಲದಾದ್ಯಂತ ಸಹೋದರರು ಹಾಗೂ ಸಹೋದರಿಯರ ನಡುವಿನ ಪ್ರೀತಿ ವಾತ್ಸಲ್ಯವನ್ನು ರಕ್ಷಾಬಂಧನ ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಹೇಳಿದ್ದಾರೆ ಈ ಶುಭದಿನದಂದು ಸಮಾಜದಲ್ಲಿ ಮಹಿಳೆಯರಿಗೆ ನೀಡಲಾಗುವ ಸಾಂಪ್ರದಾಯಿಕ ಗೌರವವನ್ನು ಎತ್ತಿಹಿಡಿಯೋಣ ಇದರಿಂದ ಮಹಿಳೆಯರ ನಿಜವಾದ ಸಾಮರ್ಥ್ಯವನ್ನು ತಲುಪಲು ಸಹಕಾರಿಯಾಗಲಿದೆ ಎಂದು ಕರೆ ನೀಡಿರುವ ವೆಂಕಯ್ಯನಾಯ್ತು ಈ ಹಬ್ಬ ದೇಶಕ್ಕೆ ಶಾಂತಿ ಅಭಿವ್ವದ್ದಿ ತರಲಿ ಎಂದು ಶುಭಾಶಯ ಕೋರಿದ್ದಾರೆ ರಕ್ಷಾ ಬಂಧನ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಯನ್ನು ಅಭಿನಂದಿಸಿದ್ದಾರೆ ಈ ಶುಭ ಸಂದರ್ಭದಲ್ಲಿ ಜನತೆಗೆ ಟ್ಸೀಟ್ ಮೂಲಕ ಅವರು ಶುಭಾಶಯ ಕೋರಿದ್ದಾರೆ ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗದ ಮಹಾನಿರ್ದೇಶಕರಾಗಿ ಜ್ನೆ ದೀಪ್ ಭಟ್ತಾಗರ್ ಇಂದು ದೆಹಲಿಯಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ

ಸೇವೆಯಿಂದ ನಿವ್ವತ್ತರಾದ ಇರಾ ಜೋಶಿ ಅವರಿಂದ ತೆರವಾಗಿದ್ದ ಸ್ಥಾನಕ್ಕೆ ಭಭ್ನಾಗರ್ ನೇಮಕಗೊಂಡಿದ್ದಾರೆ ದೇಶದಲ್ಲಿ ಕ್ರಿಕೆಟ್ ಚಟುವಟಿಕೆಗಳನ್ನು ಮತ್ತೆ ಆರಂಭಿಸುವ ಕುರಿತು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ದೇಶದ ಎಲ್ಲಾ ರಾಜ್ಯಗಳಲ್ಲಿರುವ ಕ್ರಿಕೆಟ್ ಸಂಸ್ಡೆಗಳಿಗೆ ಈ ಸೂಚನೆಗಳು ಅನ್ಸಯವಾಗುತ್ತವೆ ರಾಜ್ಯ ಸರ್ಕಾರಗಳಿಂದ ಅನುಮತಿ ಪಡೆದುಕೊಂಡ ನಂತರ ಮಾತ್ರ ಕ್ರಿಕೆಟ್ ತರಬೇತಿ ಪುನಃ ಆರಂಭಿಸಬಹುದು ಎಂದು ಆದೇಶಿಸಲಾಗಿದೆ